ರಾಜ್ಯದ ಇತರ ಜಿಲ್ಲೆಗಳಲ್ಲೂ ನಾಳೆಯಿಂದ ಪ್ಲಾಸ್ನಾ ಚಿಕಿತ್ಸೆ ಆರಂಭ ಬಳ್ಕಾರಿಯಲ್ಲಿ ಆರೋಗ್ಯ ಸಚವರ ಹೇಳಿಕೆ

ಪಸಿರು ವಲಯದಲ್ಲಿ ಮಾತ್ರ ಲಾಕ್ಡೌನ್ ನಿಯಮ ಸಡಿಲಿಕೆಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೈಗಾರಿಕಾ ಸಚಿವರ ಸ್ಪಷ್ಟನೆ

ಬಸವಣ್ಣನವರ ವಚನ ಸಂದೇಶಗಳು ವಿಶ್ವಕ್ಕೆ ಮಾದರಿ ಮುಖ್ಯಮಂತ್ರಿ ಬಿ ಎಸ್

ಕೊರೊನಾ ವಿಚಾರದಲ್ಲಿ ತಾತ್ಕಾರ ಅಸಡ್ಡೆ ಬೇಡ ಮನದ ಮಾತಿನಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿಮತ

ನಾಳೆಯಿಂದ ಬೇರೆ ಜಿಲ್ಲೆಗಳಲ್ಲೂ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಆರಂಭವಾಗಲಿದೆ ಎಂದು ಆರೋಗ್ಮ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ಕೊರೊನಾ ಪರಿಹ್ಮಿತಿಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆವರ ಗಮನಕ್ಕೆ ತರುವುದಾಗಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ಜ್ಜುಬಿಲೆಂಟ್ ಕಾರ್ಖಾನೆಯಿಂದ ಹೆಚ್ಚಿನ ಕೊರೊನಾ ಸೋಂಕು ಪ್ರಕರಣ ವರದಿಯಾಗಿದೆ

ಕೊರೊನಾ ವಾರಿಯರ್ಗಳ ಮೇಲೆ ಪಲ್ಲೆ ದೌರ್ಜನ್ನ ಮಾಡುವುದು ಗಂಭೀರ ಅಪರಾಧವಾಗುತ್ತದೆ ಬೆಂಗಳೂರಿನ ಪಾದರಾಯನಮರದಂತಹ ಘಟನೆಗಳು ಮತ್ತೆ ಎಂದೂ ಮರುಕಳಿಸಬಾರದು ಎಂದು ಅವರು ಹೇಳಿದರು

ಧಾರವಾಡದಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಉಳಿದ ಮೂರು ವಲಯಗಳಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು

ಬೆಳಗಾವಿ ಜಿಲ್ಲೆಯಲ್ಲಿ ಕೊರೊನಾ ಪ್ರಕರಣಗಳು ಕಡಿಮೆಯಾಗುತ್ತಿದೆ ಕುಡುಚಿ ಹಿರೇಬಾಗೇವಾಡಿಯಲ್ಲಿ ಮಾತ್ರ ಕೆಲ ಪ್ರಕರಣಗಳು ಮಾತ್ರ ವರದಿಯಾಗಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಪ್ರಕರಣ ದಾಖಲಾಗಿದೆ ಇದನ್ನು ಹೊರತುಪಡಿಸಿದರೇ ಬೆಂಗಳೂರು ಮೈಸೂರು ಚಿಕ್ಕಬಳ್ಳಾಮರ ಬೆಳಗಾವಿ ವಿಜಯಮರ ಸೇರಿದಂತೆ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಹೊಸ ಪ್ರಕರಣ ಪತ್ತೆಯಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಇಂದು ಹೊಸ ಪ್ರಕರಣ ದಾಖಲಾಗಿದೆ

ರೂಪೇಶ್ ತಿಳಿಸಿದ್ದಾರೆ

ಆದರೆ ಲಾಕ್ಡೌನ್ನಿಂದಾಗಿ ತಮ್ಮ ಸ್ವಂತ ಊರಿಗೆ ಬರಲಾಗದೆ ತೊಂದರೆಗೆ ಒಳಗಾಗಿದ್ದರು ಸರ್ಕಾರದ ಆದೇಶದಂತೆ ಕಾರ್ಮಿಕರು ತಮ್ಮ ಗ್ರಾಮಗಳಿಗೆ ಹೋಗಲು ಬಸ್ ಸೌಲಭ್ಯ ಮಾಡಿಕೊಟ್ಟಿರುವುದಾಗಿ ಸಚಿವರು ಹೇಳಿದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಬಸವ ಸಮಿತಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಬಸವೇಶ್ವರರ ಮಕ್ಕಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವ ವನ್ನು ಸಾರಿ ಮನುಕುಲಕ್ಕೆ ಹೊಸ ಬೆಳಕು ತೋರಿದ ಯುಗ ಮರುಷ ಬಸವಣ್ಣ ಅವರ ವಚನ ಮತ್ತು ಸಂದೇಶಗಳು ವಿಶ್ವಕ್ಕೆ ಮಾದರಿ ಮತ್ತು ಅನುಕರಣೀಯವಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವ ಬಸವರಾಜ ಬೊಮ್ನಾಯಿ ಕೆಪಿಸಿ ಅಧ್ಯಕ್ಷ ಡಿ

ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಅತ್ಕಂತ ಸರಳ ರೀತಿಯಲ್ಲಿ ಬಸವ ಜಯಂತಿ ಆಚರಿಸಲಾಯಿತು ವಿರಕ್ತಮಠದ ಸಿದ್ದಲಿಂಗ್ರೀಗಳು ಧ್ವಜಾರೋಹಣ ನೆರವೇರಿಸುವ ಮೂಲಕ ಬಸವ ಜಯಂತಿ ಕಾರ್ಯತ್ರಮಕ್ಕೆ ಚಾಲನೆ ನೀಡಿದರು ಅಶ್ವಾರೂಢ ಬಸವಣ್ಣನವರ ಪ್ರತಿಮೆಗೆ ಜಿಲ್ಲಾಧಿಕಾರಿ ವೈಎಸ್

ಜನತೆಯೊಂದಿಗೆ ಸರ್ಕಾರವು ಹೋರಾಟ ನಡೆಸಿದೆ ದೇಶದ ಪ್ರತಿ ನಾಗರಿಕ ಪ್ರತಿ ವ್ಯಕ್ತಿ ಹೋರಾಟದ ಸೈನಿಕನಾಗಿದ್ದಾನೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನುಡಿದಿದ್ದಾರೆ ಅವರು ಆಕಾಶವಾಣಿಯ ತಮ್ಮ ಮನ್ ಕೀ ಬಾತ್ ಕಾರ್ಯತ್ರಮದಲ್ಲಿ ಇಂದು ಮಾತನಾಡಿ ಕೊರೋನಾ ವಿರುಧ್ಧದ ಹೋರಾಟದಲ್ಲಿ ದೇಶದಲ್ಲಿ ಮಹಾಯಜ್ಞಾ ನಡೆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಹೋರಾಟ ನಡೆಸುತ್ತಿದ್ದಾರೆ ಎಂದು ಹೇಳಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಣದ ನೆರವು ನೀಡುತ್ತಿರುವವರು ಉಚಿತ ಭೋಜನ ನೀಡುತ್ತಿರುವವರು ತರಕಾರಿ ಧಾನ ಮಾಡುತ್ತಿರುವವರು ಮಾಸ್ಕ್ ಸಿದ್ಧ ಪಡಿಸುತ್ತಿರುವವರು ಹೀಗೆ ವಿವಿಧ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿರುವವರನ್ನು ಪ್ರಶಂಸಿಸಿದ್ದಾರೆ ಈ ರೀತಿಯ ಕಾರ್ಯಗಳಲ್ಲಿ ತೊಡಗುವವರಿಗಾಗಿ ಸರ್ಕಾರ ಕೋವಿಡ್ ವಾರಿಯರ್ ಡಾಟ್ಗೌಡಾಟ್ಇನ್ ಡಿಜೆಟಲ್ ವೇದಿಕೆಯನ್ನು ಸಿದ್ಧಪಡಿಸಿದ್ದು ಇದು ಎಲ್ಲಾ ಸಾಮಾಜಿಕ ಸಂಸ್ಥೆಗಳ ಸ್ವಯಂ ಸೇವಕರು ನಾಗರಿಕ ಸಮಾಜದ ಪ್ರತಿನಿಧಿಗಳು ಮತ್ತು ಸ್ಥಳೀಯ ಆಡಳಿತಗಳ ನಡುವೆ ಪರಸ್ಪರ ಸಂಪರ್ಕ ಕಲ್ಪಿಸಿದೆ

ಕೊರೊನಾ ವಿಚಾರದಲ್ಲಿ ತಾತ್ಲಾರ ಅಸಡ್ಡೆ ಬೇಡವೇ ಬೇಡ ಎಂದು ಪ್ರಧಾನಿಯವರು ಜನತೆಗೆ ಒತ್ತಿ ಹೇಳಿದರು

ಉಡುಪಿಯಿಂದ ಕೊಲ್ಲೂರಿಗೆ ಹೋಗುವ ಎನ್

ಕಾರ್ಮಿಕರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೆಲಸದಲ್ಲಿ ನಿರತರಾಗಿದ್ದಾರೆ

ಕೊರೊನಾ ಸಂಕಷ್ಟದ ಸನ್ನಿವೇಶದಲ್ಲಿ ರೈತರು ಮತ್ತು ಗ್ರಾಪಕರು ಇಬ್ಬರಿಗೂ ಅನುಕೂಲವಾಗುವಂತೆ ಕರ್ನಾಟಕ ಸಹಕಾರಿ ಪಾಲು ಉತ್ಪಾದಕ ಮಳಿಗೆಗಳಲ್ಲಿ ಹೂ ಪಣ್ಣು ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ರೈತ ಸಮುದಾಯ ಈ ಸೌಲಭ್ಯದ ಪ್ರಯೋಜನ ಪಡೆದುಕೊಳ್ಳುವಂತೆ ಸರ್ಕಾರ ಮನವಿ ಮಾಡಿಕೊಂಡಿದೆ

ಚಕ್ಕಮಗಳೂರು ನಗರದಲ್ಲಿ ಲಾಕ್ಡೌನ್ ನಿಯಮದಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಲಾಗಿದ್ದು ಪಣ್ಣು ತರಕಾರಿ ವ್ಯಾಪಾರಿಗಳಿಗೆ ವಿನಾಯಿತಿ ನೀಡಲಾಗಿದೆ ನಗರದ ಮಾರುಕಟ್ಟೆ ದಿನಸಿ ಅಂಗಡಿಗಳಲ್ಲಿ ಕಾರ್ಮಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ದೈನಂದಿನ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ

ರಾಯಚೂರು ಜಿಲ್ಲೆಯ ಮಾಧ್ಯಮ ಮಿತ್ರರು ಕೊರೊನಾ ಮತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಚಿತ್ರೀಕರಿಸಿರುವ ಸಂದೇಶವನ್ನೊಳಗೊಂಡ ಕೊರೊನಾ ಜಾಗೃತಿ ಕಿರು ಚಿತ್ರವನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ರವಿರಾಜ್ ಇಂದು ಬಿಡುಗಡೆ ಮಾಡಿದರು

ಇಂದ್ರಾಣಿ ಅನಾರೋಗ್ಯದ ನಿಮಿತ್ತ ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದ್ದಾರೆ

ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಇಂದು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ

ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಕೂಲಿ ಕಾರ್ಮಿಕರಿಗೆ ಕುಷ್ಟರೋಗ ಕಾಲೋನಿ ನಿವಾಸಿಗಳಿಗೆ ಮತ್ತು ಮಂಗಳ ಮುಖಿಯರಿಗೆ ನಿರ್ಮಲಾ ಸೇವಾ ಸಹಕಾರ ಸಂಘದ ವತಿಯಿಂದ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು ಗದಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ತಿ ಹಾಗೂ ಹಿರಿಯ ನ್ಯಾಯಾಧೀಶ ಎಸ್

ಸಲಗೇರಿ ಅವರು ಅಗತ್ಯ ವಸ್ತುಗಳ ಕಿಟ್ ವಿತರಿಸಿದರು

ಸುಧಾಕರ್ ಅವರು ಗಂಟಲು ದ್ರವ ಮಾದರಿ ಸಂಗ್ರಹಣೆ ಮಾಡುವ ಬೂತ್ಗಳಿಗೆ ಚಾಲನೆ ನೀಡಿದ್ದಾರೆ

ವಿಜಯಪುರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಯೊಬ್ಬರು ಗುಣಮುಖರಾಗಿ ಹೊರಗೆ ಬಂದು ಜಿಲ್ಲಾಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿಗೆ ತುಂಬು ಪೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ

ಈ ಸಂದರ್ಭದಲ್ಲಿ ಅವರು ಕೊರೊನಾ ಸನ್ನಿವೇಶದ ವಾಸ್ತವಿಕದ ಸ್ಥಿತಿಗತಿಗಳ ಕುರಿತು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಿದ್ದಾರೆ

ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಾಳೆ ನಡೆಸಲಿರುವ ಸಂವಾದ ಮೂಲಕ ಮುಂದಿನ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ

ಕೋವಿಡ್ ವಿರುದ್ಧ ಹೋರಾಟಕ್ಕೆ ಪಿಪಿಇ ರಕ್ಷಾ ಕವಚಗಳ ಉತ್ಪಾದನೆಯಲ್ಲಿ ಬೆಂಗಳೂರು ಪ್ರಮುಖ ತಾಣವಾಗಿದೆ ಈವರೆಗೆ ಒಟ್ಟು ಉತ್ಪಾದನೆ ಸುಮಾರು ಒಂದು ದಶಲಕ್ಷ ಯುನಿಟ್ಗಳಾಗಿದ್ದು

ದೇಹ ರಕ್ಷಣೆಯ ಪಿಪಿಐಗಳು ಆರೋಗ್ತ ವ್ಯಕ್ತಿಪರರಿಗೆ ಉನ್ನತ ಮಟ್ಟದ ರಕ್ಷಣೆಯನ್ನು ಒದಗಿಸುವ ವಿಶೇಷ ರಕ್ಷಾ ಕವಚಗಳಾಗಿವೆ ಇದರ ತಯಾರಿಕೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಅಂಗೀಕರಿಸಿದ ಕಠಿಣ ತಾಂತ್ರಿಕ ಅವಶ್ಯಕತೆಗಳನ್ನು ಮೂರೈಸಬೇಕಾಗುತ್ತದೆ

ಚಾಮರಾಜನ ನಗರ ಜಿಲ್ಲೆಯ ಬಂಡಿಮರ ಅಭಯಾರಣ್ಯ ಗುಂಡ್ರೆ ವಲಯದ ಕಬಿನಿ ಪಿನ್ನೀರಿನಲ್ಲಿ ಆಕ್ರಮವಾಗಿ ಮೀನು ಓಡಿಯಲು ಹೋಗಿದ್ದ ಇಬ್ಬರು ಅರಣ್ಯ ಸಿಬ್ಬಂದಿಗಳು ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ ಬೀಚನ ಹಳ್ಳಿ ಮೊಲೀಸ್ ರಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ